ಿ ಮೈಸೂರು ದಸರಾ ಮಹೋತ್ಸವ ಸಾಂಪ್ರದಾಯಿಕ ಹಾಗೂ ಸರಳವಾಗಿ ಆಚರಿಸಲು ಚಿಂತನೆ ಶೀಘದಲ್ಲೇ ಮುಖ್ಯಮಂತ್ರಿ ಜೊತೆ ಚರ್ಚಿಸಿ ತೀರ್ಮಾನ ಸಚಿವ ಸಿ

ಿ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಮಾದಕ ದ್ರವ್ಯ ಹಾವಳಿಗೆ ಕಡಿವಾಣ ಹಾಕಲು ಕೇಂದ್ರ ವಲಯದ ಇನ್ಸೆಪೆಕ್ಟರ್ ಜನರಲ್ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ರಚನೆ ಸಚಿವ ಬಸವರಾಜ ಬೊಮ್ಡಾಯಿ ವಾರ್ತೆಗಳ ವಿವರ ಮಾಜಿ ರಾಷ್ಟಪತಿ ಭಾರತರತ್ನ ಪ್ರಣಬ್ ಮುಖರ್ಜಿ ಹೊಸದಿಲ್ಲಿಯಲ್ಲಿರುವ ಸೇನಾ ಆಸ್ವತ್ರೆಯಲ್ಲಿ ನಿನ್ನೆ ಸಂಜೆ ನಿಧನ ಹೊಂದಿದ್ದಾರೆ

ಇತ್ತೀಚೆಗೆ ಮೆದುಳು ಶಸ್ತಚಿಕಿತ್ಸೆ ಸಂಬಂಧ ಆಸ್ಪತ್ರೆಗೆ ದಾಖಲಾಗಿದ್ದ ಪ್ರಣಬ್ ಮುಖರ್ಜಿ ಅವರಿಗೆ ಕೊರೋನಾ ವೈರಸ್ ಸೋಂಕು ದೃಢಪಟ್ಟತ್ತು ಕಸ್ತಚಿಕಿತ್ಲೆ ನಂತರ ಅವರು ಕೋಮಾದಲ್ಲಿದ್ದರು

ಕೇಂದ್ರ ಹಣಕಾಸು ಖಾತೆ ರಕ್ಷಣಾ ಖಾತೆ ಮತ್ತು ವಿದೇಶಾಂಗ ವ್ಯವಹಾರಗಳ ಖಾತೆ ಸಚಿವರಾಗಿ ಹಾಗೂ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿಯೂ ಅವರು ಕಾರ್ಯ ನಿರ್ವಹಿಸಿದ್ದರು

ಜೊತೆಗೆ ಸಂಸತ್ತಿನ ಉಭಯ ಸದನಗಳ ನಾಯಕರಾಗಿ ಸೇವೆಗೈದಿದ್ದರು

ಅನನ್ಯ ಆಡಳಿತಗಾರ ರಾಜತಂತ್ರಜ್ಞ ಮತ್ತು ಅತ್ಯುತ್ತಮ ವಾಗ್ಮಿಯಾಗಿದ್ದ ಪ್ರಣಬ್ ಮುಖರ್ಜಿ ಸಂಸತ್ನ ಕಲಾಪಗಳಲ್ಲಿ ಮಾಹಿತಿಪೂರ್ಣ ತರ್ಕಬದ್ಧ ವಿಚಾರಗಳನ್ನು ಮಂಡಿಸುತ್ತಿದ್ದರು

ಈ ಅವಧಿಯಲ್ಲಿ ಸಾರ್ವಜನಿಕ ಮನರಂಜನಾ ಕಾರ್ಯಕ್ರಮಗಳು ಇರುವುದಿಲ್ಲ ಸರ್ಕಾರದ ಎಲ್ಲ ಕಟ್ಟಡಗಳ ಮೇಲೆ ರಾಷ್ಟದ್ವಜವನ್ನು ಅರ್ಧಮಟ್ಟದಲ್ಲಿ ಹಾರಿಸಲಾಗುವುದು ಎಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ ದೇತಾದ್ಯಂತ ಏಳು ದಿನಗಳ ಕೋಕಾಚರಣೆ ಘೋಷಿಸಲಾಗಿದೆ ಎಂದು ಕೇಂದ್ರದ ಗೃಹ ಸಚಿವಾಲಯ ತಿಳಿಸಿದೆ ಭಾರತದ ಮಾಜಿ ರಾಷ್ಟಸತಿ ಪ್ರಣಬ್ ಮುಖರ್ಜಿ ಸ್ಕರಣಾರ್ಥ ಬಾಂಗ್ಲಾದೇಶ ಸರ್ಕಾರ ಅವರ ಗೌರವಾರ್ಥವಾಗಿ ನಾಳೆ ರಾಷ್ಟೀಯ ಕೋಕಾಚರಣೆ ಫೋಷಿಸಿದೆ ಎಂದು ಅಧಿಕೃತ ಸುದ್ದಿ ಸಂಸ್ಥೆ ಬಿಎಸ್ಎಸ್ ವರದಿ ಮಾಡಿದೆ

ಮಾಜಿ ರಾಷ್ಟಪತಿ ಪ್ರಣಬ್ ಮುಖರ್ಜಿ ಅವರ ನಿಧನಕ್ಕೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ವೆಂಕಯ್ಯ ನಾಯ್ಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಕಂಬನಿ ಮಿಡಿದಿದ್ದಾರೆ ಪ್ರಣಬ್ ಮುಖರ್ಜಿ ಅವರ ನಿಧನದ ಸುದ್ದಿ ತೀವ್ರ ದುಃಖವನ್ನುಂಟು ಮಾಡಿದೆ ಅಪಾರ ಜ್ಞಾನ ಹಾಗೂ ದೂರದೃಷ್ಟಿ ಉಳ್ಳ ವ್ಯಕ್ತಿತ್ವ ಹೊಂದಿದ್ದ ಶ್ರಣಬ್ ಮುಖರ್ಜಿ ಅವರು ನಾಡಿನ ಪರಂಪರೆ ಮತ್ತು ಆಧುನಿಕತೆಯ ಕೊಂಡಿಯಾಗಿದ್ದರು ಎಂದು ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ತಮ್ಮ ಸಂತಾಪ ಸಂದೇಶದಲ್ಲಿ ತಿಳಿಸಿದ್ದಾರೆ ಮಾಜಿ ರಾಷ್ಟಪತಿ ಪ್ರಣಬ್ ಮುಖರ್ಜಿ ಅವರ ನಿಧನ ತಮಗೆ ದುಃಖ ತಂದಿದೆ ಅವರ ನಿಧನದಿಂದ ದೇತ ಒಬ್ಬ ಹಿರಿಯ ಮುತ್ಪದ್ದಿಯನ್ನು ಕಳೆದುಕೊಂಡು ಬಡವಾಗಿದೆ ದೇಶದ ಅತ್ಯುನ್ನತ ಸಾಂವಿಧಾನಾತ್ಮಕ ಹುದ್ದೆಯನ್ನು ಅಲಂಕರಿಸಲು ಅವರು ಪಟ್ಟ ಪರಿಶ್ರಮ ಶಿಸ್ತು ಮತ್ತು ಸಮರ್ಪಣಾಭಾವವೇ ಕಾರಣ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ದು ತಿಳಿಸಿದ್ದಾರೆ

ಮಾಜಿ ರಾಷ್ಟಪತಿ ಪ್ರಣಬ್ ಮುಖರ್ಜಿ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅತೀವ ದುಃಖ ವ್ವಕ್ತಪಡಿಸಿದ್ದಾರೆ ನಮ್ನ ದೇತದ ಅಭಿವೃದ್ದಿಯ ಪಥದಲ್ಲಿ ತಮ್ನದೇ ಆದ ಹೆಗ್ಗುರುತುಗಳನ್ನು ಪ್ರಣಬ್ ಮುಖರ್ಜಿ ಅವರು ಬಿಟ್ಟು ಹೋಗಿದ್ದಾರೆ ಅಪಾರ ಜ್ವಾನಿಯಾಗಿದ್ದ ಅವರು ತ್ರೇಷ್ಠ ಮುತ್ಲದ್ದಿಯಾಗಿದ್ದರು ರಾಜಕೀಯ ಕ್ಷೇತ್ರವಲ್ಲದೇ ಸಮಾಜದ ಎಲ್ಲಾ ರಂಗಗಳ ಜನರ ಪ್ರೀತಿ ವಿಶ್ವಾಸ ಗಳಿಸಿದ್ದರು ಎಂದು ಪ್ರಧಾನಿ ಸಂತಾಪ ಸೂಚಿಸಿದ್ದಾರೆ

ವಿಧಾನಸಭೆ ಪ್ರತಿಪಕ್ಷ ನಾಯಕ ಿದ್ದರಾಮಯ್ಯ ಕೇಂದ್ರ ಸಚಿವರಾದ ಪ್ರಲ್ವಾದ್ ಜೋತಿ ಮತ್ತು ಸುರೇಶ್ ಅಂಗಡಿ ಸೇರಿದಂತೆ ಅನೇಕರು ತೀವ್ರ ಶೋಕ ವ್ವಕ್ತಪಡಿಸಿದ್ದಾರೆ

ಈ ಕುರಿತು ರಾಜ್ಯ ಸರಕಾರದ ಮುಖ್ಯ ಕಾರ್ಯದರ್ಶಿ ಟಿ

ವಿಜಯಭಾಸ್ತರ್ ಅಧಿಕೃತ ಆದೇಶ ಹೊರಡಿಸಿದ್ದು

ಕಂಟೈನ್ಮೆಂಟ್ ವಲಯಗಳನ್ನು ಹೊರತುಪಡಿಸಿದ ಇತರೆ ಪ್ರದೇಶಗಳಲ್ಲಿ ಬಹುತೇಕ ಚಟುವಟಿಕೆಗಳಿಗೆ ಅವಕಾಶ ಕಲ್ಪಿಸಲಾಗಿದೆ

ಆದರೆ ಆನ್ಲೈನ್

ಆದರೆ ಇದು ಅವರ ತಂದೆ ತಾಯಿಗಳ ಮತ್ತು ಪೋಷಕರ ಲಿಖಿತ ಅನುಮತಿಯನ್ನು ಒಳಪಟ್ಟರುತ್ತದೆ

ಹಾಗೆಯೇ ಥಿಯೇಟರ್ ಈಜುಕೋಳಕ್ಕೆ ಅನುಮತಿ ನೀಡಿಲ್ಲ ಮಲ್ಟಿಜ್ಲೆಕ್ಸ್ ಮನರಂಜನಾ ಪಾರ್ಕ್ಗಳು ಕೂಡ ಬಂದ್ ಆಗಿರಲಿವೆ

ಪ್ರದೇಶ ಸಮಾಚಾರ ಕೇಳುತ್ತೀದ್ಗಿರಿ ಮೈಸೂರು ದಸರಾ ಉತ್ತವವನ್ನು ಸಾಂಪ್ರದಾಯಿಕ ಹಾಗೂ ಸರಳವಾಗಿ ಆಚರಿಸಲು ಉದ್ದೇತಿಸಿದ್ದು

ಯಡಿಯೂರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಈ ವಾರದಲ್ಲಿ ಮೈಸೂರಿನಲ್ಲಿ ನಡೆಯಲಿರುವ ಉನ್ನತ ಮಟ್ಟದ ಸಮಿತಿ ಸಭೆಯಲ್ಲಿ ದಸರಾ ಆಚರಣೆ ಸ್ವರೂಪ ತೀರ್ಮಾನವಾಗಲಿದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಚಿವ ಸಿ

ರವಿ ಹೇಳಿದ್ದಾರೆ ತುಮಕೂರಿನಲ್ಲಿ ನಿನ್ನೆ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ನೂತನ ರಾಷ್ಟೀಯ ಶಿಕ್ಷಣ ನೀತಿಯಡಿ ಯಾರ ಮೇಲೂ ಯಾವುದೇ ಭಾಷೆ ಹೇರಿಕೆ ಮಾಡಿಲ್ಲ ಭಾಷೆ ಆಯ್ಕೆಗೆ ಮುಕ್ತ ಅವಕಾತ ಕಲ್ಪಿಸಲಾಗಿದೆ ಅಲ್ಲದೇ ಕೌಶಲ್ಯ ಕಲೆ ಕ್ರೀಡೆ ಸೇರಿದಂತೆ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ಹೇಳಿದರು ರಾಜ್ಯದಲ್ಲಿ ಹೆಚ್ಚುತ್ತಿರುವ ಮಾದಕ ದ್ರವ್ಯ ಹಾವಳಗೆ ಕಡಿವಾಣ ಹಾಕಲು ಕೇಂದ್ರ ವಲಯದ ಇನ್ಸ್ಪೆಕ್ಟರ್ ಜನರಲ್ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ರಚಿಸಲಾಗಿದೆ ಎಂದು ಗೃಹ ಖಾತೆ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಮಾದಕ ದ್ರವ್ಯ ಮಾಫಿಯಾ ನಿಯಂತ್ರಣ ಸಂಬಂಧ ಸಮಗ್ರವಾಗಿ ಚರ್ಚಿಸಲಾಯಿತು

ವೀಸಾ ಅವಧಿ ಮುಗಿದ ಮೇಲೂ ರಾಜ್ಯದಲ್ಲಿ ಉಳಿದ ವಿದೇಶಿಗರನ್ನು ಪತ್ತೆ ಮಾಡಿ ಪ್ರಕರಣ ದಾಖಲಿಸುವುದು ಕಾಲೇಜುಗಳು ಪ್ರಾರಂಭವಾದ ತಕ್ಷಣ ಶ್ರಮುಖ ಸಂಘಟನೆಗಳೊಂದಿಗೆ ಸೇರಿ ಮಾದಕ ದ್ರವ್ಯದ ವಿರುದ್ದ ಜಾಗೃತಿ ಮೂಡಿಸಲು ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದು ಸಚಿವ ಬಸವರಾಜ ದೊಮ್ನಾಯಿ ಹೇಳಿದರು

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವೆ ಶಶಿಕಲಾ ಜೊಲ್ಲೆ ಅವರಿಗೆ ಕೊಎಡ್ ಸೋಂಕು ಧೃಡಪಟ್ಟದೆ

ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಮೂರ್ತಿ ಎಸ್

ದೊಬ್ದೆ ಮತ್ತು ಉನ್ನತ ನ್ಯಾಯಾಲಯದ ಕಾರ್ಯವೈಖರಿ ಟೀಕಿಸಿ ನ್ನಾಯಾಂಗ ನಿಂದನೆ ಪ್ರಕರಣದಲ್ಲಿ ದೋಷಿ ಎಂದು ಘೋಷಿಸಲಾಗಿದ್ದ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ಅವರಿಗೆ ಸರ್ವೋಚ್ಚ ನ್ಯಾಯಾಲಯ ಒಂದು ರೂಪಾಯಿ ದಂಡ ವಿಧಿಸಿ ನಿನ್ನೆ ತೀರ್ಪು ನೀಡಿದೆ

ಕೈಗಾರಿಕೆಗಳಿಗೆ ಉತ್ತೇಜನ ನೀಡಲು ಕಲ್ವಾಣ ಕರ್ನಾಟಕ ಪ್ರದೇಶದ ಜಿಲ್ಲೆಗಳಿಗೆ ಭೇಟ ನೀಡುತ್ತಿರುವ ಬೃಹತ್ ಹಾಗೂ ಮಧ್ವಮ ಕೈಗಾರಿಕಾ ಸಚಿವ ಜಗದೀಶ ಶೆಟ್ಟರ್ ನಿನ್ನೆ ಕಲಬುರ್ಗಿ ಜಿಲ್ಲಾ ಶ್ರವಾಸದ ನಂತರ ಬೀದರ ಜಿಲ್ಲೆಗೆ ಭೇಟ ನೀಡಿದರು ಈ ಸಂದರ್ಭದಲ್ಲಿ ಬೀದರನ ಕೈಗಾರಿಕಾ ಪ್ರದೇಶಗಳ ಭೇಟಿ ಹಾಗೂ ಕೈಗಾರಿಕೋದ್ದಮಿಗಳ ಜೊತೆ ಸಂವಾದ ನಡೆಸಿದದರು ಕೊನೆಯಲ್ಲಿ ಮತ್ತೊಮ್ನೆ ಮುಖ್ಯಾಂತಗಳು ಿ ಮಾಜಿ ರಾಷ್ಟಪತಿ ಪ್ರಣಬ್ ಮುಖರ್ಜಿ ನಿಧನ ರಾಷ್ಟಪತಿ ಉಪರಾಷ್ಟಪತಿ ಮತ್ತು ಪ್ರಧಾನಮಂತ್ರಿ ಸೇರಿದಂತೆ ಹಲವು ಗಣ್ಣರಿಂದ ಕಂಬನಿ

ಿಕ ಮೈಸೂರು ದಸರಾ ಮಹೋತ್ಸವ ಸಾಂಪ್ರದಾಯಿಕ ಹಾಗೂ ಸರಳವಾಗಿ ಆಚರಿಸಲು ಚಿಂತನೆ ಶೀಘದಲ್ಲೇ ಮುಖ್ಯಮಂತ್ರಿ ಜೊತೆ ಚರ್ಚಿಸಿ ತೀರ್ಮಾನ ಸಚಿವ ಸಿ

ಿ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಮಾದಕ ದ್ರವ್ಯ ಹಾವಳಿಗೆ ಕಡಿವಾಣ ಹಾಕಲು ಕೇಂದ್ರ ವಲಯದ ಇನ್ಗೆಪೆಕ್ಟರ್ ಜನರಲ್ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ರಚನೆ ಸಚಿವ ಬಸವರಾಜ ಬೊಮ್ಮಾಯಿ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು